ಭಾರತೀಯ ಆಟಕೆಗಳ ಉತ್ಪಾದನೆಗೆ ಉತ್ತೇಜನ ಹಾಗೂ ಜಾಗತಿಕ ಮುದ್ರೆ ಹೆಚ್ಚಿಸುವ ಮಾರ್ಗಗಳ ಕುರಿತು ಹಿರಿಯ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಮಾಲೋಚನೆ

ಸುಧಾಕರ್ ಹೆಡ್ ಭಾರತೀಯ ಆಟಿಕೆಗಳ ಉತ್ತಾದನೆಗೆ ಉತ್ತೇಜನ ಮತ್ತು ಅವುಗಳಿಗೆ ಜಾಗತಿಕ ಮುದ್ರೆ ಹೆಚ್ಚಿಸುವ ಮಾರ್ಗಗಳ ಕುರಿತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಿರಿಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿದರು ಭಾರತವು ಪಲವಾರು ಆಟಿಕೆಗಳ ಸಮೂಹಗಳಿಗೆ ನೆಲೆಯಾಗಿದೆ ಇದರ ಜೊತೆಗೆ ಸ್ಲಳೀಯ ಆಟಿಕೆಗಳನ್ನು ಉತ್ಪಾದಿಸುವ ಸಾವಿರಾರು ಕುಶಲಕರ್ಮಿಗಳು ಸಾಂಸ್ಕತಿಕ ಸಂಪರ್ಕವನ್ನು ಹೊಂದಿರುವುದಲ್ಲದೇ ಚಿಕ್ಕವಯಸ್ಸಿನಲ್ಲಿ ಮಕ್ಕಳಲ್ಲಿ ಜೀವನ ಕೌಶಲ್ವ ಮತ್ತು ಭಾವನಾತ್ಸಕ ಕೌಶಲ್ವಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಎಂದು ಪ್ರಧಾನಿ ಈ ಸಂದರ್ಭದಲ್ಲಿ ತಿಳಿಸಿದರು ಇಂತಹ ಸಮೂಹಗಳನ್ನು ನಾವಿನ್ನತೆ ಮತ್ತು ಸ್ಪಜನಶೀಲ ವಿಧಾನಗಳ ಮೂಲಕ ಉತ್ತೇಜಿಸಬೇಕು ಎಂದು ಹೇಳಿದ ಅವರು ಭಾರತೀಯ ಆಟಿಕೆ ಮಾರುಕಟ್ಟೆಯು ಭಾರಿ ಸಾಮರ್ಥ್ಯವನ್ನು ಪೊಂದಿದೆ ಮತ್ತು ಆತ್ನ ನಿರ್ಭರ್ ಭಾರತ್ ಅಭಿಯಾನದಡಿ ಓಕಲ್ ಫಾರ್ ಲೋಕಲ್ ಪ್ರಚಾರದ ಮೂಲಕ ಉದ್ದಮದಲ್ಲಿ ಪರಿವರ್ತಕ ಬದಲಾವಣೆ ತರಬಹುದು ಎಂದು ಅಭಿಪ್ರಾಯ ವಟ್ಟರು ಜಾಗತಿಕ ಗುಣಮಟ್ಟವನ್ನು ತಲುಪುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಮತ್ತು ನಾವಿನ್ಯತೆಗಳನ್ನು ಬಳಸಿಕೊಂಡು ಗುಣಮಟ್ಟದ ಉತ್ತನ್ನಗಳನ್ನು ತಯಾರಿಸುವತ್ತ ಗಮನ ಪರಿಸುವುದು ಅಗತ್ನವಿದೆ ಎಂದು ಹೇಳಿದ ನರೇಂದ್ರ ಮೋದಿ ಮಗುವಿನ ಮನಸ್ಸನ್ನು ರೂಪಿಸುವಲ್ಲಿ ಆಟಿಕೆಗಳ ಪ್ರಾಮುಖ್ಯತೆಯನ್ನು ಒತ್ತಿ ತೋರಿಸಿದರು ಭಾರತೀಯ ಸಂಸ್ಕೃತಿ ಮತ್ತು ನೀತಿಗಳೊಂದಿಗೆ ಹೊಂದಿಕೆಯಾದ ಆಟಿಕೆಗಳನ್ನು ಅಂಗನವಾಡಿ ಕೇಂದ್ರಗಳು ಮತ್ತು ಶಾಲೆಗಳಲ್ಲಿ ಶಿಕ್ಷಣದ ಸಾಧನಗಳನ್ನಾಗಿ ಬಳಸಬೇಕು ರಾಷ್ಷೀಯ ಗುರಿಗಳು ಮತ್ತು ಸಾಧನೆಗಳ ಬಗ್ಗೆ ಹೆಮ್ನೆಯ ಭಾವವನ್ನು ಮೂಡಿಸುವಂತಹ ನವೀನ ವಿನ್ಯಾಸಗಳ ಆಟಿಕೆಗಳನ್ನು ತಯಾರಿಸುವಲ್ಲಿ ಯುವಕರು ತೊಡಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಅವರು ಸಲಹೆ ನೀಡಿದರು ಹೆಡ್ ಮೂರ್ವ ಲಡಾಕ್ನ ಸಮಗ್ರ ಭದ್ರತಾ ಸನ್ನಿವೇಶವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಅಧಿಕಾರಿಗಳೊಂದಿಗೆ ವರಿಶೀಲನೆ ನಡೆಸಿದರು ಮೂರ್ವ ಲಡಾಕ್ನಲ್ಲಿ ಚೀನಾದೊಂದಿಗಿನ ಗಡಿ ಸಾಲಿನ ಎಲ್ಲಾ ಪ್ರಮುಖ ಅಂಶಗಳ ಬಗ್ಗೆ ವಿಸ್ತತವಾಗಿ ಚರ್ಚೆ ನಡೆಸಿದರು ಆ ಪ್ರದೇಶದಲ್ಲಿನ ಪರಿಶ್ವಿತಿ ನಿಭಾಯಿಸುವಲ್ಲಿ ಭವಿಷ್ಯದ ವಿಧಾನದ ಬಗ್ಗೆಯೂ ಸಮಾಲೋಚನೆ ನಡೆಸಲಾಯಿತು ಭಾರತ ಮತ್ತು ಚೀನಾ ನಡುವೆ ಕಳೆದ ಎರಡೂವರೆ ತಿಂಗಳಲ್ಲಿ ಸೇನೆಯ ಮತ್ತು ರಾಜತಾಂತ್ರಿಕ ಹಂತದ ಪಲವಾರು ಮಾತುಕತೆಗಳು ನಡೆದಿವೆ ಬಾಕಿ ಇರುವ ಸಮಸ್ಯೆಗಳನ್ನು ತ್ವರಿತವಾಗಿ ಮತ್ತು ಅಸ್ತಿತ್ವದಲ್ಲಿರುವ ಒಪ್ಪಂದಗಳು ಹಾಗೂ ನಿಯಮಾವಳಿಗೆ ಅನುಸಾರವಾಗಿ ಬಗೆ ಪರಿಸಿಕೊಳ್ಳಲು ಎರಡೂಕಡೆಯವರು ಒಪ್ಪಿಕೊಂಡಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಈ ವಾರ ತಿಳಿಸಿದೆ ಈ ಸಭೆಯಲ್ಲಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಕ್ಷಣಾ ಪಡೆ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ಸೇನಾ ವರಿಷ್ಠ ಜನರಲ್ ಎಂ

ನರವಾಣೆ ನೌಕಾಪಡೆ ಮುಖ್ಯಸ್ಥ ಅಡ್ನಿರಲ್ ಕರಂಬೀರ್ ಸಿಂಗ್ ಮತ್ತು ವಾಯುಪಡೆ ಮುಖ್ಯಸ್ವ ಏರ್ಚೀಪ್ ಮಾರ್ಷಲ್ ಆರ್ಕೆಎಸ್ ಭದೌರಿಯಾ ಭಾಗವಹಿಸಿದ್ದರು

ಕಂದಾಯ ಇಲಾಖೆ ಆಯುಕ್ತರು ಮತ್ತು ಕಾರ್ಯದರ್ಶಿ ಎಂ

ಮಣಿವಣ್ಣನ್ ನಿನ್ನೆ ರಾತ್ರಿ ಆಕಾಶವಾಣಿ ಜತೆಗಿನ ಚರ್ಚೆಯಲ್ಲಿ ಪಾಲ್ಗೊಂಡು ಭಾರಿ ಮಳೆಯಿಂದಾಗಿ ಅಸ್ಲಾಂನಲ್ಲಿ ಉಂಟಾಗಿರುವ ಪ್ರವಾಪ ಬಾಧಿತ ಪ್ರದೇಶಗಳಿಗೆ ಕೇಂದ್ರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಎಂದರು

ಸಚಿವಾಲಯದ ಈ ಕ್ರಮದಿಂದ ವಿದ್ಯುತ್ ವಿತರಣಾ ಕಂಪನಿಗಳ ಮೇಲೆ ಬೀಳುತ್ತಿದ್ದ ಪಣಕಾಸಿನ ಹೊರೆ ಕಡಿಮೆಯಾಗಲಿದೆ ದೇಶದಲ್ಲಿ ಬ್ಯಾಂಕ್ ಸಾಲಗಳ ಬಡ್ಡಿದರ ಕಡಿಮೆಯಾಗುತ್ತಿರುವ ಬೆಳವಣಿಗೆಯ ನಡುವೆಯೂ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣ ಕಂಪನಿಗಳ ತಡಪಾವತಿ ಶುಲ್ಕ ಏರುತ್ತಲೇ ಸಾಗಿದೆ

ಇದರಿಂದ ಈ ಕಂಪನಿಗಳ ನಗದು ಲಭ್ಯತೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಸರ್ಕಾರದ ಈ ಕ್ರಮ ಇನ್ನು ಮುಂದೆ ವಿದ್ಯುತ್ ವಿತರಣಾ ಕಂಪನಿಗಳಲ್ಲಿ ನಗದು ಲಭ್ಯತೆಗೆ ಸಹಕಾರಿಯಾಗಲಿದೆ

ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುದ್ವಿಗಾರರೊಂದಿಗೆ ಅವರು ಕೊರೊನಾ ವೈರಸ್ ರೋಗಿಗಳಿಗೆ ಮುಕ್ತ ಮನಸ್ಲಿನಿಂದ ಚಿಕಿತ್ಸೆ ನೀಡಿ ಬೇಗನೆ ಗುಣಪಡಿಸುವುದು ಸರ್ಕಾರಿ ವೈದ್ಯರುಗಳ ಜವಾಬ್ದಾರಿಯಾಗಿದೆ ಇಲ್ಲವಾದಲ್ಲಿ ಅವರು ಸ್ವತಂತ್ರರಾಗಿದ್ದು ಸರ್ಕಾರಿ ಹುದ್ದೆ ತ್ಯಜಿಸಿ ಖಾಸಗಿಗಳಲ್ಲಿ ಸೇವೆ ಸಲ್ಲಿಸಬಹುದು ಎಂದು ಸಚಿವರು ಹೇಳಿದ್ದಾರೆ ಯಾರೋ ಕೆಲವರು ಅಮಾಯಕ ವೈದ್ಯರನ್ನು ದಿಕ್ಕು ತಪ್ಪಿಸಿ ಪ್ರತಿಭಟನೆ ನಡೆಸುವಂತೆ ಪ್ರಜೋದಿಸುತ್ತಿರುವುದು ಸರಿಯಲ್ಲ ಇಂತಪ ಚಟುವಟಿಕೆಗಳಿಗೆ ಪ್ರೇರಣೆ ನೀಡುವುದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಡಾ ಸುಧಾಕರ್ ಹೇಳಿದ್ದಾರೆ ರಾಜ್ದ ಒಳಗೆ ಮತ್ತು ಅಂತರ ರಾಜ್ ಮಟ್ಟದಲ್ಲಿ ಜನರ ಮತ್ತು ಸರಕುಗಳ ಚಲನೆಗೆ ಯಾವುದೇ ನಿರ್ಬಂಧ ಇಲ್ಲ ಎಂದು ಕೇಂದ್ರ ಗ್ಲಹ ಕಾರ್ಯದರ್ತಿ ಎಲ್ಲ ರಾಜ್ಗಳ ಮುಖ್ಯ ಕಾರ್ಯದರ್ತಿಗಳಿಗೆ ಪತ್ರ ಮುಖೇನ ಮತ್ತೆ ನೆನಮ ಮಾಡಿದ್ದಾರೆ ಅಂತಾರಾಜ್ಜ ಮತ್ತು ರಾಜ್ಜದ ಒಳಗೆ ಜನರು ಮತ್ತು ಸರಕುಗಳ ಸಂಚಾರಕ್ಕೆ ಪ್ರತ್ಯೇಕ ಅನುಮತಿ ಅನುಮೋದನೆ ಅಥವಾ ವಿದ್ಯುನ್ನಾನ ರಹದಾರಿ ನೀಡಬೇಕಾದ ಅಗತ್ಯವಿಲ್ಲ

ಹಲವು ಜಿಲ್ಲೆಗಳು ಮತ್ತು ರಾಜ್ಯಗಳಲ್ಲಿ ಜನರು ಮತ್ತು ಸರಕುಗಳ ಸಂಚಾರಕ್ಷಾಗಿ ಸ್ವಳೀಯವಾಗಿ ನಿರ್ಬಂಧಗಳನ್ನು ವಿಧಿಸುತ್ತಿರುವ ವರದಿಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗ್ಲಪ ಸಚಿವಾಲಯ ಎಲ್ಲಾ ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು ಈ ರೀತಿಯ ನಿರ್ಬಂಧಗಳು ಸಮಸ್ನೆಗಳನ್ನು ಉಂಟು ಮಾಡುತ್ತವೆ ಹಾಗಾಗಿ ಆರ್ಥಿಕ ಚಟುವಟಿಕೆ ಮತ್ತು ಉದ್ಯೋಗಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಲಾಗಿದೆ ಚಿನ್ನ ಬೆಳ್ಳಿ ವಜ್ರ ಪ್ಲಾಟಿನಂ ಸೇರಿದಂತೆ ಬೆಲೆ ಬಾಳುವ ಲೋಹಗಳು ಮತ್ತು ಅವುಗಳಿಂದ ತಯಾರಿಸುವ ಆಭರಣಗಳಿಗೆ ಮುಂದಿನ ವರ್ಷ ಜೂನ್ ರಿಂದ ಪಾಲ್ಮಾರ್ಕಿಂಗ್ ಕಡ್ಲಾಯ ಮಾಡಲಾಗುವುದು ಎಂದು ಕೇಂದ್ರ ಗ್ರಾಪಕ ವ್ಯವಹಾರಗಳ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ತಿಳಿಸಿದ್ದಾರೆ ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಆಭರಣ ತಯಾರಿಕರ ನೋಂದಣಿ ಮತ್ತು ನವೀಕರಣ ಆನ್ಲೈನ್ ವ್ಯವಸ್ಟ ಅನಾವರಣಗೊಳಿಸಿ ಅವರು ಮಾತನಾಡಿದರು ಚಿನ್ನದ ಆಭರಣಗಳು ಮತ್ತು ಕಲಾಕ್ಸತಿಗಳಿಗೆ ಹಾಲ್ಮಾರ್ಕಿಂಗ್ ಮುಂದಿನ ವರ್ಷದಿಂದ ಕಡ್ಡಾಯವಾಗಲಿದೆ